ವಿಧಾನಸೌಧದಲ್ಲಿಂದು ಸುದ್ದಿಗಾರರಿಗೆ ಪ್ರತಿಕ್ರಿಯಿಸಿದ ಅವರು ಸ್ವೀಕರ್ ಭೇಟಿಗೂ ಒಂದು ಕ್ರಮವಿದೆ ತಮ್ಮನ್ನು ಭೇಟ ಮಾಡಲು ಎಷ್ಟು ಶಾಸಕರು ಬೇಕಿದ್ದರೂ ಬರಬಹುದು ಸ್ವೀಕರ್ ಕಚೇರಿ ತೆರೆದಿರುತ್ತದೆ ಎಂದು ಹೇಳದರು ಲಂಚದ ಆಮಿಷ ಒಡ್ಡಲಾಗಿತ್ತು ಎಂಬ ಬಗ್ಗೆ ಶಾಸಕ ಮಹದೇವು ಸ್ವೀಕರ್ಗೆ ದೂರು ನೀಡಬಹುದಿತ್ತು ಶಾಸಕರ ಭವನ ತಮ್ಮ ವ್ಲಾಪ್ತಿಗೆ ಬರುತ್ತದೆ ತಾಸಕರು ಫನತೆಯಿಂದ ವರ್ತಿಸಬೇಕು ಎಂದು ರಮೇಶ್ ಕುಮಾರ್ ಹೇಳಿದರು ಸಚಿವ ಪ್ರಿಯಾಂಕ್ ಖರ್ಗೆ ಸುದ್ವಿಗಾರರೊಂದಿಗೆ ಮಾತನಾಡಿ ಮೈತ್ರಿ ಪಕ್ಷದ ಯಾವ ಶಾಸಕರೂ ರಾಜೀನಾಮೆ ನೀಡುವುದಿಲ್ಲ ಸರ್ಕಾರ ಸುಭದ್ರವಾಗಿದೆ ಎಲ್ಲವೂ ಊಹಾಪೋಹದ ಸುದ್ಗಿಗಳು ಎಂದು ಹೇಳಿದರು ಈ ಮಧ್ಯ ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಜೆಡಿಎಸ್ ಪ್ರಚಾರ ಸಮಿತಿ ಅಧ್ಯಕ್ಷ ವೈ ಎಸ್

ಮೈತ್ರಿ ಪಕ್ಷದ ಯಾವ ಶಾಸಕರೂ ರಾಜೀನಾಮೆ ಕೊಡುವುದಿಲ್ಲ ಮೈತ್ರಿ ಸರ್ಕಾರ ಆಡಳಿತಾವಧಿ ಪೂರೈಸಲಿದೆ ಕೆಲವು ಶಾಸಕರಿಗೆ ಅಭಿವೃದ್ದಿ ವಿಷಯದಲ್ಲಿ ಅಸಮಾಧಾನವಿದೆ ಎಂದು ಪ್ರತಿಪಾದಿಸಿದರು

ಜಾರ್ಜ್ ತಿಳಿಸಿದ್ದಾರೆ ಏಕಸ್ ಟಾಯ್ ಕ್ಷಸ್ಟರ್ಗೆ ನಿನ್ನೆ ಭೇಟ ನೀಡಿ ಪರಿಶೀಲಿಸಿದ ಅವರು ಜಾಗತಿಕ ಮಟ್ಟದ ಬೊಂಬೆಗಳ ಉತ್ಪಾದನಾ ಕ್ಷಸ್ಸರ್ ಇದಾಗಿದ್ದು ಹಲವು ಬಹುರಾಷ್ಟೀಯ ಕಂಪನಿಗಳು ಘಟಕ ಸ್ಥಾಪಿಸಿವೆ ರಪ್ತು ದರ್ಜೆಯ ಗೊಂಬೆಗಳನ್ನು ಉತ್ಪಾದಿಸಲಿದ್ದು

ಕೊಪ್ಪಳ ಜಿಲ್ಲೆಯ ಗಣಿ ಪ್ರದೇಶಗಳಿಗೆ ನಿನ್ನೆ ಭೇಟ ನೀಡಿದ ನಂತರ್ ಜಿಲ್ಲಾ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು ಸುಪ್ರೀಂ ಕೋರ್ಟ್ನ ಹಸಿರು ಪೀಠದ ನಿರ್ದೇಶನದಂತೆ ಮರಳು ನೀತಿ ರೂಪಿಸಲಾಗಿದೆ ತೆಲಂಗಾಣ ಮಾದರಿಯಲ್ಲಿ ಎಲ್ಲರಿಗೂ ಮರಳು ಲಭ್ಞವಾಗಲು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಧ್ಯಕ್ಷತೆಯಲ್ಲಿ ಸಮಿತಿ ರಚಿಸಿದ್ದು ನೂತನ ಮರಳು ನೀತಿಯ ರೂಪರೇಷೆ ಸಿದ್ದಪಡಿಸಲಾಗುತ್ತಿದೆ ಎಂದು ಅವರು ಹೇಳಿದರು

ಭಾಗಮಂಡಲದಲ್ಲಿ ಕಾವೇರಿ ನದಿ ನೀರಿನ ಮಟ್ಟ ಹೆಚ್ಚುತ್ತಿದೆ ತಲಕಾವೇರಿಗೆ ಆಗಮಿಸುವ ಭಕ್ತರಿಗೆ ಸಮಸ್ಥೆಯಾಗದಂತೆ ಜಿಲ್ಲಾಡಳಿತ ಕ್ರಮ ಕೈಗೊಂಡಿದ್ದು ಹೆಚ್ಚುವರಿ ಪೊಲೀಸ್ ಮತ್ತು ಹೋಂಗಾರ್ಡ್ಗಳನ್ನು ಜಿಲ್ಲೆಯ ಸೂಕ್ಷ್ಮ ತಾಣಗಳಲ್ಲಿ ನಿಯೋಜಿಸಲಾಗಿದೆ

ಮಹಾರಾಷ್ಷದಲ್ಲಿ ಸುರಿಯುತ್ತಿರುವ ನಿರಂತರ ಮಳೆಯಿಂದಾಗಿ ರಾಜ್ಯದ ವಿಜಯಪುರ ಜಿಲ್ಲೆ ಆಲಮಟ್ಟ ಕೃಷ್ಣಾ ಜಲಾಶಯದ ಒಳಹರಿವಿನ ಪ್ರಮಾಣದಲ್ಲಿ ಭಾರೀ ಹೆಚ್ಚಳವಾಗಿದೆ

ಕುಲಕರ್ಣಿ ಆಕಾಶವಾಣಿಗೆ ತಿಳಿಸಿದ್ದಾರೆ

ವಿಧಾನಸೌಧದ ಪಶ್ಚಿಮ ದ್ವಾರದಲ್ಲಿ ಸ್ಥಾಪಿಸಿರುವ ಜಗಜೀವನ್ ರಾಮ್ ಪುತ್ತಳಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸಮಾಜ ಕಲ್ಹಾಣ ಸಚಿವ ಪ್ರಿಯಾಂಕ್ ಖರ್ಗೆ ಪುಷ್ಪ ನಮನ ಸಲ್ಲಿಸಿದರು ಮೈಸೂರಿನ ರೈಲು ನಿಲ್ದಾಣದ ಬಳಿ ಸ್ಥಾಪಿಸಿರುವ ಬಾಬು ಜಗಜೀವನರಾಮ್ ಪುತ್ಥಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಜಿ

ದೇವೇಗೌಡ ಮಾಲಾರ್ಪಣೆ ಮಾಡಿದರು

ಕೇಂದ್ರ ಬಚೆಟ್ನಲ್ಲಿ ರಾಜ್ಯಕ್ಷೆ ಯಾವುದೇ ಕೊಡುಗೆ ನೀಡಿಲ್ಲ ಮಂಗಳೂರು ವಿಮಾನ ನಿಲ್ದಾಣವನ್ನು ಖಾಸಗಿ ಕಂಪನಿಗೆ ಗುತ್ತಿಗೆ ನೀಡಲಾಗಿದೆ ಎಂದು ಪ್ರತಿಭಟನಕಾರರು ಆರೋಪಿಸಿದರು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಧೋರನಹಳ್ಳಿ ಗ್ರಾಮದ ಬಳಿ ಇಂದು ಬೆಳಗ್ಗೆ ನಾಲ್ಲು ಕಾಡಾನೆಗಳು ಕಾಣಿಸಿಕೊಂಡಿವೆ ನೀರಿಲ್ಲದ ಕೆರೆಯ ಕೆಸರಿನಲ್ಲಿ ಕಾಡಾನೆಯೊಂದು ಸಿಲುಕಿದ್ದು ಹೊರಬರಲು ಹರ ಸಾಹಸ ಪಡುತ್ತಿದ್ದ ದೃಷ್ಠ ಕಂಡುಬಂದಿತು ಸುಮಾರು ಅರ್ಧ ಗಂಟೆ ಶ್ರಯತ್ನದ ನಂತರ ಕಾಡಾನೆ ಕೆಸರಿನಿಂದ ಹೊರಬಂದು ಗ್ರಾಮದ ತೋಪಿನಲ್ಲಿ ಬೀಡು ಬಿಟ್ಟರುವ ಕಾಡಾನೆಗಳ ಹಿಂಡಿನೊಂದಿಗೆ ಸೇರಿಕೊಂಡಿತು ಎಂದು ವರದಿ ತಿಳಿಸಿದೆ